ವಿಶ್ವವಿದ್ಯಾಲಯಗಳಲ್ಲಿ ಏಕರೂಪ ಪಠ್ಶಕ್ರಮ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಸಚಿವ ಜಿ

ಕುಮಾರಸ್ವಾಮಿ ವಿಧಾನಸಭೆಗಿಂದು ತಿಳಿಸಿದರು

ಇದನ್ನೂ ಸಹ ಮನ್ನಾ ಮಾಡಲಾಗುವುದು

ಗೆ ಇಳಕೆ ಮಾಡಲಾಗಿದ್ದು ಅಕ್ಕಿ ಪ್ರಮಾಣ ಕಡಿತಗೊಳಿಸಬಾರದು ಎನ್ನುವ ಸದಸ್ಥರ ಭಾವನೆಗಳಗೆ ಸರ್ಕಾರ ಸ್ಪಂದಿಸಲಿದೆ ಎಂದು ಹೇಳಿದರು ಪೆಟ್ರೋಲ್ ಡೀಸೆಲ್ ವಿದ್ಯುತ್ ಮೇಲೆ ಹೆಚ್ಚಳ ಮಾಡಿರುವ ತೆರಿಗೆಯನ್ನು ಸಮರ್ಥಿಸಿಕೊಂಡ ಅವರು ಮೈತ್ರಿ ಸರ್ಕಾರ ಸಮಗ್ರ ರಾಜ್ಯದ ಅಭಿವ್ಯದ್ಲಿಗೆ ಬದ್ದವಾಗಿದೆ ಎಂದರು ರಾಜ್ಯದ ಯಾವುದೇ ಭಾಗವನ್ನು ನಿರ್ಲಕ್ಷ್ಯ ಮಾಡಿಲ್ಲ ಎಲ್ಲಾ ಭಾಗಗಳಗೂ ನ್ಯಾಯ ಒದಗಿಸಲಾಗಿದೆ ಈ ಬಗ್ಗೆ ಅಪ ಪ್ರಚಾರ ಮಾಡುವುದು ಸರಿಯಲ್ಲ ಎಂದ ಅವರು ಸಮಗ್ರ ಕರ್ನಾಟಕದ ಅಭಿವೃದ್ದಿಯೇ ಸಮಿಶ್ರ ಸರ್ಕಾರದ ಗುರಿ ಎಂದು ಸ್ಪಷ್ಪಡಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವಂತೆ ಮನವಿ ಬಂದಿದ್ದು ಕಳೆದ ಬಜೆಟ್ನಲ್ಲಿ ಇದಕ್ಕೆ ಹಣ ನಿಗದಿ ಮಾಡಿರಲಿಲ್ಲ ಈ ಬಗ್ಗೆಯೂ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಕುಮಾರಸ್ವಾಮಿ ಹೇಳಿದರು ಬಜೆಟ್ ಮೇಲಿನ ಮುಖ್ಯಮಂತ್ರಿಗಳ ಉತ್ತರಕ್ಷೆ ಬಿಜೆಪಿ ಅಸಮಾಧಾನಗೊಂಡು ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸದಸ್ನರು ಸಭಾತ್ವಾಗ ಮಾಡಿದರು

ರಾಮದಾಸ್ ಮಾಡಿದ ಆರೋಪ ಒನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿಂದು ಭಾರೀ ಕೋಲಾಹಲಕ್ಕೆ ಕಾರಣವಾಯಿತಲ್ಲದೆ ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ನಡೆಯಿತು ಸದನ ಆರಂಭವಾದ ಸ್ವಲ್ಪ ಹೊತ್ತಿನಲ್ಲಿ ಬಿಜೆಪಿ ಸದಸ್ಯ ಎ ರಾಮದಾಸ್ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ನಡೆದ ಅವ್ವವಹಾರದ ಬಗ್ಗೆ ಮಾತನಾಡಿದರೆ ಸರ್ಕಾರ ಅದಕ್ಕೆ ಸಮರ್ಪಕ ಉತ್ತರ ನೀಡಲು ತಯಾರಿಲ್ಲ ಎಂದರು ಈ ಕುರಿತು ವಿವರವಾಗಿ ಹೇಳ ಎಂದು ಸಭಾಧ್ಯಕ್ಷ ರಮೇಶ್ ಕುಮಾರ್ ಹೇಳದಾಗ ಮಾತು ಮುಂದುವರಿಸಿದ ರಾಮದಾಸ್ ಇಂದಿರಾ ಕ್ಯಾಂಟೀನ್ ಯೋಜನೆಯಲ್ಲಿ ಭಾರೀ ಪ್ರಮಾಣದ ಅವ್ಹವಹಾರ ನಡೆದಿದೆ ಎಂದು ವಿವರ ನೀಡಿದರು ವಿಷಯದ ಬಗ್ಗೆ ಆಡಳಿತ ಮತ್ತು ವಿಪಕ್ಷ ಸದಸ್ಕರ ನಡುವೆ ಕೆಲ ಹೊತ್ತು ತೀವ್ರ ಮಾತಿನ ಚಕಮಕಿ ನಡೆಯಿತು ವಿಧಾನಸಭಾ ಕಲಾಪವನ್ನು ನಾಳೆಯವರೆಗೆ ವಿಸ್ತರಿಸಲಾಗಿದೆ ಸದನವನ್ನು ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿ ನಡೆಸಲು ಇಂದು ನಡೆದ ಸದನ ಕಲಾಪ ಸಮಿತಿ ನಿರ್ಧರಿಸಿತು ಈ ಮೊದಲು ಮಾಡಲಾಗಿದ್ದ ತೀರ್ಮಾನದ ಪ್ರಕಾರ ಇಂದೇ ಹೊಸ ಸರ್ಕಾರದ ಮೊದಲ ಅಧಿವೇಶನ ಮುಕ್ತಾಯವಾಬೇಕಾಗಿತ್ತು ಆದರೆ ವಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಬಜೆಟ್ ಮೇಲೆ ತುಂಬ ಜನ ಮಾತನಾಡಬೇಕಾಗಿರುವುದರಿಂದ ಒಂದು ದಿನ ವಿಸ್ತರಿಸಿ ಎಂದು ಬೆಳಿಗ್ಗೆ ಸದನ ಆರಂಭವಾಗುತ್ತಿದ್ದಂತೇ ಮನವಿ ಮಾಡಿದರು ಹೀಗಾಗಿ ಸಭಾಧ್ವಕ್ಷ ಕೆ

ರಮೇಶಕುಮಾರ್ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ವಿಪಕ್ಷದ ಪ್ರಮುಖರೆಲ್ಲರನ್ನು ಒಳಗೊಂಡ ಸದನ ಕಲಾಪ ಸಲಹಾ ಸಮಿತಿ ಸಭೆ ನಡೆಯುತು ನಾಳೆಯವರೆಗೆ ಸದನ ವಿಸ್ತರಣೆಗೆ ತೀರ್ಮಾನಿಸಲಾಯಿತು ರಾಜ್ಯ ವಿಶ್ವವಿದ್ಯಾನಿಲಯಗಳಲ್ಲಿ ಏಕರೂಪ ಪತ್ರಕ್ಷಮ ಖಾಲಿ ಹುದ್ದೆಗಳ ಭರ್ತಿ ಎಲ್ಲ ವಿವಿಗಳಲ್ಲಿ ಕೌಶಲ್ವಾಭಿವೃದ್ದಿ ತರದೇತಿ ಕೋರ್ಸ್ಗಳ ಆರಂಭ ಸೇರಿದಂತೆ ವಿವಿಧ ಕ್ರಮಗಳನ್ನು ಆದಷ್ಟು ಶೀಘ ಕೈಗೊಳ್ಳಲಾಗುವುದು ಎಂದು ಉನ್ನತ ಶಿಕ್ಷಣ ಸಚವ ಜಿ

ದೇವೇಗೌಡ ವಿಧಾನಪರಿಷತ್ತಿನಲ್ಲಿಂದು ತಿಳಿಸಿದರು ಪ್ರಶ್ನೋತ್ತರ ಕೆಲಾಪದಲ್ಲಿ ಆರ್

ಹೊಸ ಪಿಂಚಣಿ ನೀತಿ ಸಂಬಂಧ ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ಕೋಲಾಹಲ ನಡೆದು ಪ್ರತಿಪಕ್ಷ ಬಿಜೆಪಿ ಸದಸ್ನರು ಮೇಲನೆಯಲ್ಲಿ ಸದನದ ಬಾವಿಗಿಳಿದು ಧರಣಿ ನಡೆಸಿದರು ಪ್ರಶ್ಯೋತ್ತರ ವೇಳೆಯಲ್ಲಿ ಹೊಸ ಪಿಂಚಣಿ ಯೋಜನೆ ಸಂಬಂಧ ಅರುಣ್ ಶಹಾಪೂರ ಹಾಗೂ ಎಸ್

ಸಂಕನೂರ ಅವರು ಕೇಳದ ಪ್ರಶ್ನೆಗೆ ಸರ್ಕಾರ ಕಾಲಾವಕಾಶ ಕೇಳದ ಎಂದು ಸಭಾಪತಿ ಬಸವರಾಜಹೊರಟ್ಟ ಹೇಳುತ್ತಿದ್ದಂತೆ ಪ್ರಶ್ನೆ ಕೇಳಿದ ಈ ಸದಸ್ಟರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು

ಸೂಕ್ತ ಮಾರುಕಟ್ಟೆ ಇಲ್ಲದಂತಾಗಿದೆ ಎಂದು ಸಮಸ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಹೇಳದರು ಐದು ರೂಪಾಯಿ ಪ್ರೋತ್ತಾಪ ಧನ ನೀಡಲಾಗುತ್ತಿದ್ದರೂ ರೈತರಿಗೆ ನ್ನಾಯಯುತ ಬೆಲೆ ಸಿಗುತ್ತಿಲ್ಲ ಜೊತೆಗೆ ಸೂಕ್ಷ ವಿಸ್ತರಿತ ಮಾರುಕಟ್ಟೆ ದೊರೆಯುತ್ತಿಲ್ಲ ಎಂದು ಅವರು ಹೇಳಿದರು ಹಾಲಿಗೆ ಪ್ರೋತ್ಸಾಹ ಧನ ಕೊಟ್ಟಿದ್ದು ತಪ್ಪಲ್ಲ ಆದರೆ ಪ್ರಯೋಜನ ರೈತರಿಗೆ ದೊರೆಯಬೇಕು ಕೆಎಂಎಫ್ಗೆ ಒಳ್ಳೆಯ ಅಧಿಕಾರಿಗಳನ್ನು ಹಾಕಬೇಕು ಎಂದು ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿಯ ಜೆ

ಮಾಧುಸ್ವಾಮಿ ಸಲಹೆ ಮಾಡಿದರು ಅಧಿಕಾರಿಗಳಂದ ರೈತರಿಗೆ ತೀವ್ರ ಕಿರುಕುಳ ಆಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಞದ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿ ಸಹ ಐಟಿ ಬಿಟಿ ಉದ್ದಿಮೆಗಳನ್ನು ವಿಸ್ತರಿಸಲಾಗುವುದು ಎಂದು ಐಟಿ ಬಿಟಿ ಸಚಿವ ಕೆ

ಜಾರ್ಜ್ ಹೇಳಿದರು

ಇದರ ಸದುಪಯೋಗ ಪಡಿಸಿಡಿಕೊಂಡು ರಾಜ್ಯದ ಇತರೇ ಜಿಲ್ಲೆಗಳಿಗೂ ಐಟಿದಿಟಿ ಉದ್ದಿಮೆಗಳನ್ನು ವಿಸ್ತರಿಸಿ ಸ್ಥಳೀಯ ಮಟ್ಟದ ಯುವಕರಿಗೆ ಉದ್ಯೋಗ ಒದಗಿಸಲಾಗುವುದು ಉದ್ಯೋಗ ಅರಸಿ ಬೆಂಗಳೂರಿಗೆ ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ವಲಸೆಯನ್ನು ತಪ್ಪಿಸಲು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಘಟಕಗಳು ತೆರೆಯಲಾಗುವುದು ಎಂದರು ಇನ್ನೋಸಿಸ್ ಸಂಸ್ಥೆಯ ಮುಖ್ಯಸ್ಟ ತ್ರಿಸ್ ಗೋಪಾಲಕೃಷ್ಣ ಮಾತನಾಡಿ ಭಾರತೀಯ ಕೃತಕ ಬುದ್ಧಿಮತ್ತೆ ಮತ್ತು ನಾವೀನ್ನತೆ ತಂತ್ರಜ್ವಾನವು ಜಾಗತಿಕ ಮಟ್ಟದ ಗಮನಸೆಳೆಯುತ್ತಿದೆ ತಂತ್ರಜ್ಟಾನ ವ್ಯವಹಾರಿಕ ಸ್ಪರ್ಶದ ಜೊತೆಗೆ ಸಾಮಾಜಿಕ ಬದಲಾವಣೆಗೂ ಬಳಸಿಕೊಳ್ಳಬೇಕಾಗಿದೆ ಇದಕ್ಕೆ ಭಾರತೀಯ ನಾವೀನ್ನತೆ ಶ್ವಂಗಸಭೆ ವೇದಿಕೆ ಆಗಲಿ ಎಂದರು ಕೌಶಲ್ಲಾಭಿವೃದ್ದಿ ಕಾರ್ಯಕ್ರಮ ಅನುಷ್ಠಾನದಲ್ಲಿ ರಾಜ್ಯ ಮುಂಚೂಣಿಯಲ್ಲಿದ್ದು

ದೇಶಪಾಂಡೆ ತಿಳಿಸಿದ್ದಾರೆ

ಜಾಲತಾಣದ ಮೂಲಕ ವಿದ್ಯಾವಂತ ಯುವಕರ ದಾಖಲಾತಿಗಳನ್ನು ಪಡೆಯಲಾಗುತ್ತಿದೆ ಎಂದು ಸಚಿವರ ಭಾಷಣದಲ್ಲಿ ತಿಳಿಸಲಾಯಿತು

ನೆರೆಯ ಮಹಾರಾಷ್ಟದ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಮುಂದುವರೆದಿದೆ ಪರಿಣಾಮ ಬೆಳಗಾವಿ ಜಿಲ್ಲೆಯಲ್ಲಿ ಕೈಷ್ಣಾ ಹಾಗೂ ಉಪ ನದಿಗಳಿಗೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದ್ದು

ಚಿಕ್ಕೋಡಿ ತಾಲೂಕನ ಕೃಷ್ಣಾ ನದಿಗೆ ಇರುವ ಕಲ್ಲೋಳ ಯಡೂರ ಮತ್ತು ದೂಧಗಂಗಾ ನದಿಗೆ ಇರುವ ಮಲಿಕವಾಡ ದತ್ತವಾಡ ಗ್ರಾಮಗಳ ಮಧ್ಯದ ಸಂಪರ್ಕ ಸೇತುವೆಗಳು ನೀರಿನಲ್ಲಿ ಮುಳುಗಿವೆ

ದಕ್ಷಿಣ ಒಳನಾಡಿನಲ್ಲಿ ನೈರುತ್ವ ಮುಂಗಾರು ಚುರುಕಾಗಿದೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಪಲವೆಡೆ ಮಳೆಯಾಗಿದೆ ಮುನೂಚನೆಯಂತೆ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಮಳೆಯಾಗಲಿದ್ದು ಸಮುದ್ರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಎಚ್ವರಿಕೆ ನೀಡಲಾಗಿದೆ